ವಿಮಾನಯಾನ ಮತ್ತು ಇಂಧನ ವಲಯಗಳ ಸ್ಥಿತಿಗತಿ ಬಗ್ಗೆ ಪ್ರತ್ಯೇಕ ಸಮಾಲೋಚನೆ ವಲಯಗಳ ಪುನಃಶ್ಚೇತನಕ್ಕೆ ಕೈಗೊಳ್ಳಬೇಕಿರುವ ಕ್ರಮಗಳ ಬಗ್ಗೆ ಚರ್ಚೆ ದೇಶದ ನಾನಾ ಭಾಗಗಳಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ವಲಸೆ ಕಾರ್ಮಿಕರು

ಕೊರೊನಾ ಸೋಂಕು ವ್ಯಾಪಿಸದಂತೆ ಮುನ್ನೆಚ್ಚರಿಕೆ ವಹಿಸುವ ಸಲುವಾಗಿ ದೇಶಾದ್ಯಂತ ವಿಧಿಸಲಾಗಿರುವ ಲಾಕ್ಡೌನ್ ಅನ್ನು ಮತ್ತೆ ಎರಡು ವಾರಗಳ ಕಾಲ ವಿಸ್ತರಣೆ ಮಾಡಲಾಗಿದೆ

ಇದೀಗ ಮೇ ಳರಿಂದ ಅನ್ವಯವಾಗುವಂತೆ ಎರಡು ವಾರ ಲಾಕ್ಡೌನ್ ನಿರ್ಬಂಧ ಮುಂದುವರೆಯಲಿದೆ ಎಂದು ಕೇಂದ್ರ ಗ್ಬಹ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ

ಈ ಅವಧಿಯಲ್ಲಿ ದೇಶದಲ್ಲಿನ ಕೆಂಪು ವಲಯಹಾಟ್ ಸ್ವಾಟ್ ಹಸಿರು ಮತ್ತು ಕಿತ್ತಳೆ ವಲಯದ ಸ್ಥಿತಿಗತಿ ಆಧರಿಸಿ ನಾನಾ ಚಟುವಟಿಕೆಗಳನ್ನು ನಿಯಂತ್ರಿಸಲು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಈ ಮಾರ್ಗಸೂಚಿಗಳನ್ನಯ ಹಸಿರು ಮತ್ತು ಕಿತ್ತಳೆ ವಲಯಗಳು ಒಳಪಡುವ ಜಿಲ್ಲೆಗಳಲ್ಲಿ ಭಾರೀ ವಿನಾಯಿತಿಗಳನ್ನು ಘೋಷಿಸಲಾಗಿದೆ ಹೊಸ ಮಾರ್ಗಸೂಚಿ ಅನ್ವಯ ದೇಶಾದ್ಯಂತ ಕೆಲ ಚುಟುವಟಿಕೆಗಳಿಗೆ ನಿರ್ಬಂಧವಿರುತ್ತದೆ ಅವುಗಳೆಂದರೆ ವಿಮಾನಯಾನ ರೈಲು ಮತ್ತು ಮೆಟ್ರೋ ಸಂಚಾರ ಹಾಗೂ ಅಂತರ ರಾಜ್ಯ ರಸ್ತೆ ಸಂಚಾರ ಶಾಲಾ ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗಳು ಹಾಗೂ ತರಬೇತಿಕೋಚಿಂಗ್ ಸಂಸ್ಥೆಗಳನ್ನು ನಡೆಸುವುದು ಆಸ್ವತ್ರೆ ಸೇವೆಗಳು ಹೊಟೇಲ್ ಮತ್ತು ರೆಸ್ಸೋರೆಂಟ್ ಸೇವೆಗಳು ಸೇರಿದಂತೆ ಹೆಚ್ಚಿನ ಜನ ಸೇರುವಂತಹ ಸಿನಿಮಾ ಮಂದಿರ ಮಾಲ್ ಜಿಮ್ ಗಳು ಕ್ರೀಡಾ ಸಂಕೀರ್ಣಗಳು ಇತ್ಯಾದಿ ಯಾವುದೇ ಬಗೆಯ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಮತ್ತು ಇತರೆ ಸಭೆ ಸಮಾರಂಭಗಳು ಹಾಗೂ ಧಾರ್ಮಿಕ ಸ್ವಳಗಳಲ್ಲಿಪೂಜಾ ಸ್ವಳಗಳಲ್ಲಿ ಸಾರ್ವಜನಿಕರ ನಿಷೇಧ ಮುಂದುವರಿಯಲಿದೆ ಆದರೆ ಆಯ್ದ ಉದ್ದೇಶಗಳಿಗೆ ಮತ್ತು ಎಂಎಚ್ಎ ಅನುಮತಿ ನೀದಿರುವ ಉದ್ದೇಶಗಳಿಗೆ ಮಾತ್ರ ವಿಮಾನಯಾನ ರೈಲು ಮತ್ತು ರಸ್ತೆ ಸಾರಿಗೆ ಮೂಲಕ ಜನ ಸಂಚಾರ ಕ್ವೆಗೊಳ್ಳಲು ಅವಕಾಶವಿದೆ ಪರಿಷ್ಲತ ಮಾನದಂದದಲ್ಲಿ ಸಾರ್ವಜನಿಕರ ಸುರಕ್ಷತೆ ಮತ್ತು ಹಿತದ್ವಷ್ಟಿಯಿಂದ ಕೆಲವು ಕ್ರಮಗಳನ್ನು ನಿಗದಿಪಡಿಸಲಾಗಿದೆ

ಕೆಂಪು ವಲಯಗಳಲ್ಲಿ ಕೆಲವು ನಿರ್ಬಂಧಗಳೊಂದಿಗೆ ಕೆಲವು ಇತರೆ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿದೆ

ರಾಜ್ಯಗಳುಕೇಂದ್ರಾಡಳಿತ ಪ್ರದೇಶಗಳು ಲಾಕ್ ಡೌನ್ ನಿಯಮಾವಳಿಗಳನ್ನು ಕಟ್ಸುನಿಟ್ಸಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ

ಅವರು ಇಂಧನ ವಲಯದಲ್ಲಿ ಸುಸ್ತಿರತೆ ಕಾಯ್ಗುಕೊಳ್ಳಲು ಮತ್ತು ದೀರ್ಘಕಾಲದ ಸುಧಾರಣೆಗಳ ಕುರಿತು ಚರ್ಚಿಸಿದರು ಅಲ್ಲದೆ ಇಂಧನ ವಲಯಕ್ಕೆ ಹೂಡಿಕೆ ಹೆಚ್ಚಿಸುವುದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಪಾತ್ರ ಕಲ್ಲಿದ್ದಲು ಪೂರೈಕೆ ಮತ್ತೀತರ ವಿಷಯಗಳ ಕುರಿತಂತೆ ಪ್ರಧಾನಿ ಅವರು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಪ್ರಧಾನಮಂತ್ರಿ ಮೋದಿ ಅವರು ಆರ್ಥಿಕತೆ ಪುನಃಶ್ಚೇತನಕ್ಕೆ ಇಂಧನ ವಲಯ ಅತ್ಯಂತ ಪ್ರಮುಖವಾಗಿದೆ

ಸಭೆಯಲ್ಲಿ ಗ್ಬಹ ಸಚಿವರಾದ ಅಮಿತ್ ಶಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂಧನ ಸಚಿವ ಆರ್

ದೇಶದ ನಾನಾ ಭಾಗಗಳಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ವಲಸೆ ಕಾರ್ಮಿಕರು ಯಾತ್ರಾರ್ಥಿಗಳು ಪ್ರವಾಸಿಗರು ವಿದ್ಯಾರ್ಥಿಗಳು ಮತ್ತು ಇತರೆ ವ್ಯಕ್ತಿಗಳ ಸಂಚಾರಕ್ಕೆ ಅನುವಾಗುವಂತೆ ರೈಲ್ವೆ ಸಚಿವಾಲಯದಿಂದ ವಿಶೇಷ ರೈಲುಗಳ ಸಂಚಾರಕ್ಕೆ ಸಂಬಂಧಿಸಿದಂತೆ ಅನುಮತಿ ನೀಡಿ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಆದೇಶ ಹೊರಡಿಸಿದೆ ರೈಲ್ವೆ ಸಚಿವಾಲಯ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದವರ ಸಂಚಾರಕ್ಕೆ ಅನುಕೂಲವಾಗುವಂತೆ ರಾಜ್ಯಗಳುಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮನ್ವಯ ಸಾಧಿಸಲು ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸಲಿದೆ ಅಲ್ಲದೆ ಇದು ಟಿಕೆಟ್ ಗಳ ಮಾರಾಟ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತು ರೈಲು ನಿಲ್ದಾಣ ರೈಲ್ವೆ ಪ್ಲಾಟ್ ಫಾರಂ ಹಾಗೂ ರೈಲುಗಳೊಳಗೆ ಕೈಗೊಳ್ಳಬೇಕಾಗಿರುವ ಇತರೆ ಸುರಕ್ಷತಾ ಕ್ರಮಗಳ ಕುರಿತಂತೆ ವಿವರವಾದ ಮಾರ್ಗಸೂಚಿಯನ್ನು ಹೊರಡಿಸಿದೆ

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಶ್ರೀರಾಮುಲು ಈ ವಿಷಯವನ್ನು ಖಚಿತಪದಿಸಿದ್ದಾರೆ

ರಾಜ್ಯದ ಮೈಸೂರು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಕೆಂಪುವಲಯ ಪಟ್ಟಿಲ್ಲಿವೆ

ಕ್ಬಡಿ ಉತ್ಪನ್ನಗಳನ್ನು ವಿದ್ಯುನ್ಮಾನ ಮಂಡಿಗಳ ಮೂಲಕ ಮಾರಾಟ ಮಾಡುವ ಇ ನ್ಯಾಮ್ ವೇದಿಕೆಗೆ ಏಳು ರಾಜ್ಯಗಳ ಹೊಸ ಮಂಡಿಗಳು ಸೇರ್ಪಡೆಯಾಗಿವೆ

ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಈತಿಂಗಳಾತ್ಯಂದ ವೇಳೆಗೆ ಒಂದು ಸಾವಿರ ಮಂಡಿಗಳು ಇ ನ್ಯಾಮ್ಗೆ ಸೇರ್ಪಡೆಯಾಗಲಿವೆ ಆ ಮೂಲಕ ತಂತ್ರಜ್ಞಾನದ ಫಲವನ್ನು ರೈತರಿಗೆ ತಲುಪಿಸಬೇಕು ಎಂದು ಪ್ರಧಾನಮಂತ್ರಿ ಅವರ ಕನಸು ನನಸಾಗಲಿದೆ ಎಂದರು